ಕುಮಾರಸ್ನಾಮಿ ಇಂದು ವೈಮಾನಿಕ ಸಮೀಕ್ಷೆ ನಡೆಸಿದರು ಬಂಡೀಚುರ ಮದ್ದೂರು ಆರಣ್ಯ ವಲಯದ ಕರಡಿಕಲ್ಲು ಗುಡ್ಡ ಕುಂದಕೆರೆ ಗೋಪಾಲಸ್ವಾಮಿ ಬೆಟ್ಟದ ಭಾಗಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿ ಹಿರಿಯ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಇನ್ನೂ ಕೂಡ ಬಂಡೀಮರ ವ್ಯಾಪ್ತಿಯ ಬೆಟ್ಟಗುಡ್ಡಗಳಲ್ಲಿ ಹೊಗೆ ಕಾಣಿಸುತ್ತಿದ್ದು ಬೆಂಕಿ ಬಹುತೇಕ ತಹಬದಿಗೆ ಬಂದಿದೆ ಎಂದು ನಮ್ಮ ಪ್ರತಿನಿಧಿ ವರದಿ ಮಾಡಿದ್ದಾರೆ

ಇನ್ಪೋಸಿಸ್ ಪ್ರತಿಷ್ಠಾನದ ಅಧ್ಯಕ್ಷೆ ಸುಧಾಮೂರ್ತಿ ಪ್ರವಾಸೋದ್ಯಮ ಸಚಿವ ಸಾರಾ ಮಹೇಶ್ ಶಾಸಕಿ ಸೌಮ್ಯ ರೆಡ್ಡಿ

ಮಂಜುನಾಥ್ ಮತ್ತಿತತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಜಂಟಿ ಕಾರ್ಯದರ್ಶಿ ಡಾ ಸುಪರ್ಣಾ ಪಚೌರಿ ನೇತೃತ್ವದಲ್ಲಿನ ಮೂರು ಸದಸ್ಕರನ್ನೊಳಗೊಂಡ ಕೇಂದ್ರ ಬರ ಆಧ್ಯಯನ ತಂಡ ಇಂದು ರಾಯಚೂರು ಜಿಲ್ಲೆಯ ವಿವಿಧ ಪಳ್ಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು ಜಿಲ್ಲೆಯ ಕುಕ್ಕನೂರು ಮಂಜನಮರ್ ಮತ್ತಿತರ ಗ್ರಾಮಗಳಿಗೆ ತೆರಳಿದ ಅಧಿಕಾರಿಗಳು ಮಳೆ ಇಲ್ಲದೆ ಬೆಳೆ ನಷ್ಟ ಕುಡಿಯುವ ನೀರು ಉದ್ಯೋಗ ಖಾತ್ರಿ ಯೋಜನೆ ಕುರಿತಂತೆ ಕ್ಷೇತ್ರ ಪರಿಶೀಲನೆ ನಡೆಸಿದರು ಇದಕ್ಕೂ ಮುನ್ನ ರಾಯಚೂರು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಪಣಾಧಿಕಾರಿಗಳೊಂದಿಗೆ ಪ್ರಗತಿ ವರಿಶೀಲನಾ ಸಭೆ ನಡೆಸಿದರು

ಇಂದಿನ ಯುವಕರು ಬಹು ಸವಾಲುಗಳನ್ನು ಎದುರಿಸಲು ಸಂಪೂರ್ಣ ಶಕ್ತಿಯಿಂದ ಸಜ್ಜಾಗಿದ್ದಾರೆ ಎಂದು ಮೋದಿ ಹೇಳಿದರು ಭಾರತವನ್ನು ಇನ್ನಷ್ಟು ಉನ್ನತಮಟ್ಟಕ್ಕೆ ಕೊಂಡೊಯ್ಕಲು ಪ್ರತಿಯೊಬ್ಬರು ಉತ್ಸಾಪ ಪಾಗೂ ಗುರಿಯನ್ನಿಟ್ಲುಕೊಂಡು ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು ನಾಗ್ದುರದ ಶ್ವೇತ ಉಮ್ರೇ ಮೊದಲ ಬಹುಮಾನ ಬೆಂಗಳೂರಿನ ಅಂಜನಾಕ್ಷಿ ಎರಡನೇ ಬಹುಮಾನ ಹಾಗೂ ಪಾಟ್ನಾದ ಮಮತಾ ಕುಮಾರ್ ತ್ಪತೀಯ ಬಹುಮಾನವನ್ನು ಪಡೆದರು

ಎಂ ಕಲಬುರ್ಗಿ ಪತ್ಯೆಗಳಲ್ಲಿ ಸಾಮ್ಕತೆ ಇದೆ ಎಂದು ಕರ್ನಾಟಕ ಪೇಳಿರುವ ಹಿನ್ನೆಲೆಯಲ್ಲಿ ಕಲಬುರ್ಗಿ ಅವರ ಪತ್ನೆ ಪ್ರಕರಣದ ತನಿಖೆಯ ಹೊಣೆಯನ್ನು ಸುಪ್ರೀಂಕೋರ್ಟ್ ರಾಷ್ಷೀಯ ತನಿಖೆ ಏಜೆನ್ನಿ ಎಸ್ಐಟಿಗೆ ವರ್ಗಾಯಿಸಿದೆ

ನಿನ್ನೆ ಪ್ರಕರಣಗಳ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಕಲಬುರ್ಗಿ ಪತ್ತೆಯ ಪ್ರಕರಣವನ್ನು ಎಸ್ ಐಟಿ ತನಿಖೆ ನಡೆಸಲಿದ್ದು ಕರ್ನಾಟಕ ಹೈಕೋರ್ಟ್ ನ ಧಾರವಾಡ ಪೀಠ ಇದರ ಮೇಲ್ವಿಚಾರಣೆ ನಡೆಸಲಿದೆ ಎಂದು ಹೇಳಿದೆ ನ್ನಾಯಮೂರ್ತಿಗಳಾದ ಆರ್ ಎಫ್ ನಾರಿಮನ್ ಮತ್ತು ವಿನೀತ್ ಸರನ್ ಅವರನ್ನೊಳಗೊಂಡ ಪೀಠ ಲಂಕೇಶ್ ಮತ್ತು ಸಾಮಾಜಿಕ ಕಾರ್ಯಕರ್ತ ಗೋವಿಂದ ಪನ್ಸಾರ್ ಹಾಗೂ ವಿಚಾರವಾದಿ ನರೇಂದ್ರ ದಾಭೋಲ್ಕರ್ ಪತ್ನೆಗಳು ತಳಕು ಕಿಕೊಂಡಿವೆ ಹೀಗಾಗಿ ಒಂದೇ ಏಜನ್ನಿ ಈ ಕುರಿತು ತನಿಖೆ ಮಾಡಬೇಕು

ಐದು ವರ್ಷಗಳ ಅಂತರದಲ್ಲಿ ಈ ಮೂವರು ಕಾರ್ಯಕರ್ತರನ್ನು ಹತ್ತೆ ಮಾಡಲಾಗಿದೆ

ವೀರಪ್ಪ ಮೊಯ್ಲಿ ಹೇಳಿದ್ದಾರೆ ಚಿಕ್ಕಬಳ್ದಾಮರದಲ್ಲಿಂದು ಅಂಚೆ ಇಲಾಖೆ ಪಾಸ್ಮೋರ್ಟ್ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪಾಕಿಸ್ತಾನವನ್ನು ಎದುರಿಸುವಲ್ಲಿ ಭಾರತೀಯ ಸೇನೆ ಸಶಕ್ತವಾಗಿದೆ ಪದೇ ಪದೇ ಭಾರತಕ್ಕೆ ತೊಂದರೆ ನೀಡುತ್ತಿರುವ ಪಾಕಿಸ್ತಾನವನ್ನು ಕಮ್ಪಟ್ಟಿಗೆ ಸೇರಿಸಬೇಕು ಎಂದು ಒತ್ತಾಯಿಸಿದರು

ಇಂದು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ

ರಾಜ್ಗದ ಮೊದಲ ಮುಖ್ಯಮಂತ್ರಿ ಕೆ

ಜಯಮಾಲಾ ಮಷ್ತ ನಮನ ಸಲ್ಲಿಸಿದರು